ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ದ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆನ್ನಲಾದ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರಿಗೆ ಮತ್ತೊಂದು ಪ್ರಮಾಣಪತ್ರ ಸಲ್ಲಿಸುವಂತೆ ಸುಪ್ರೀಂಕೋರ್ಟ್ ಮತ್ತೊಂದು ಅವಕಾಶ ನೀಡಿದೆ ಸುಪ್ರೀಂಕೋರ್ಟ್ ನೀಡಿದ್ದ ತೀರ್ಪನ್ನು ತಪ್ಪಾಗಿ ಪ್ರಸ್ತಾಪಿಸಿ ತಪ್ಪು ಮಾಡಿರುವುದಾಗಿ ರಾಹುಲ್ ಗಾಂಧಿ ಅವರು ತಮ್ಮ ಪರ ವಕೀಲರ ಮೂಲಕ ನ್ಲಾಯಾಲಯ ಮುಂದೆ ಒಪ್ಪಿಕೊಂಡಿದ್ದಾರೆ ಪ್ರಮಾಣಪತ್ರದಲ್ಲಿ ಒಂದು ಕಡೆ ಕಾಂಗ್ರೆಸ್ ಪಕ್ಷ ತಪ್ಪನ್ನು ಒಪ್ಪಿಕೊಂಡಿದ್ದರೆ ಮತ್ತೊಂದು ಕಡೆ ಯಾವುದೇ ಅವಹೇಳನಕಾರಿ ಹೇಳಿಕೆ ನೀಡಿಲ್ಲ ಎಂದು ಹೇಳುತ್ತಿದೆ ಎಂದು ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ಅಭಿಪ್ರಾಯಪಟ್ಲದ್ದಾರೆ

ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಪೌರತ್ವ ವಿಷಯ ಕುರಿತಂತೆ ರಾಜ್ಯ ಸಭೆಯ ಸಂಸದ ಮತ್ತು ಬಿಜೆಪಿ ನಾಯಕ ಸುಬ್ರಮಣಿಯನ್ ಸ್ನಾಮಿ ಸಲ್ಲಿಸಿರುವ ದೂರಿನ ಆಧಾರದ ಮೇಲೆ ಗ್ವಹ ಸಚಿವಾಲಯ ಇಂದು ರಾಹುಲ್ ಗಾಂಧಿಗೆ ನೋಟಸ್ ಜಾರಿ ಮಾಡಿದೆ ಈ ವಿಷಯ ಕುರಿತಂತೆ ವಾಸ್ತವಾಂಶಗಳನ್ನು ತಿಳಿಸಬೇಕೆಂದು ಅವರಿಗೆ ಸೂಚಿಸಲಾಗಿದೆ

ಬ್ರಿಟನ್ನಲ್ಲಿ ನೋಂದಣಿಯಾಗಿರುವ ಬ್ಲಾಕಪ್ಸ್ ಲಿಮಿಟೆಡ್ ಎನ್ನುವ ಹೆಸರಿನ ಕಂಪನಿಯೊಂದು ರಾಹುಲ್ ಗಾಂಧಿ ತನ್ನ ನಿರ್ದೇಶಕರಲ್ಲಿ ಒಬ್ಲರು ಎಂದು ತಿಳಿಸಿದೆ

ಮತದಾರರನ್ನು ಸೆಳೆಯಲು ವಿವಿಧ ಪಕ್ಷಗಳ ಹಿರಿಯ ನಾಯಕರು ದೇಶದೆಲ್ಲೆಡೆ ವಿವಿಧ ಸ್ಥಳಗಳಲ್ಲಿ ಸಾರ್ವಜನಿಕ ಸಭೆಗಳನ್ನು ನಡೆಸುತ್ತಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಉತ್ತರ ಪ್ರದೇಶದ ಬಾರಾಬಂಕಿ ಮತ್ತು ಬಹ್ರೇಚ್ನಲ್ಲಿ ಹಾಗೂ ಬಿಹಾರದ ಮುಜಾಫರ್ಪುರ್ನಲ್ಲಿ ಸಾರ್ವಜನಿಕ ಸಭೆಗಳನ್ನುದ್ದೇಶಿಸಿ ಮಾತನಾಡಿದರು ಬಾರಾಬಂಕಿಯಲ್ಲಿ ಭಾಷಣ ಮಾಡಿದ ಅವರು ಬಿಎಸ್ಸಿ ಮತ್ತು ಎಸ್ಪಿ ಪಕ್ಷಗಳು ಅಧಿಕಾರದಲ್ಲಿದ್ದಾಗ ರಾಜ್ಯವನ್ನು ದರೋಡೆ ಮಾಡಿವೆ ತಮ್ಮನ್ನು ಅಧಿಕಾರದಿಂದ ಕೆಳಗಿಳಿಸುವುದೇ ಆ ಪಕ್ಷಗಳ ನಾಯಕರಿಗೆ ಈಗ ಪ್ರಮುಖ ಕಾರ್ಯಸೂಚಿಯಾಗಿದೆ ಎಂದರು ಇಂದು ಬಕ್ರೇಚ್ನಲ್ಲಿ ಮಾತನಾಡಿದ ಅವರು ಅಭಿವೃದ್ಧಿಗಾಗಿ ದೇಶಕ್ಕೆ ಬಲಿಷ್ಠ ಸರ್ಕಾರ ಅಗತ್ವವಿದೆ ಇದನ್ನು ಬಿಜೆಪಿ ಮಾತ್ರ ನೀಡಬಲ್ಲದು ಪ್ರತಿಯೊಬ್ಬ ನಾಗರಿಕನಿಗೆ ಫನತೆ ಮತ್ತು ಭದ್ರತೆ ಒದಗಿಸಿಕೊಡುವುದು ಬಿಜೆಪಿಯ ಕಾರ್ಯಸೂಚಿಯಾಗಿದೆ

ಎನ್ಡಿಎ ಸರ್ಕಾರ ರಾಷ್ಟೀಯ ಭದ್ರತೆಗೆ ಬದ್ದವಾಗಿದೆ ಆದರೆ ಪ್ರತಿಪಕ್ಷವಾದ ಕಾಂಗ್ರೆಸ್ ರಾಷ್ಟೀಯ ಭದ್ರತೆ ವಿಷಯದಲ್ಲಿ ರಾಜೆಯಾಗಿದೆ ಎಂದು ನರೇಂದ್ರ ಮೋದಿ ಆರೋಪಿಸಿದರು ಮುಜಾಫರ್ಪುರ್ನಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ರಾಷ್ಷೀಯ ಭದ್ರತೆಗೆ ಪ್ರತಿಪಕ್ಷಗಳು ಯಾವುದೇ ಕಾರ್ಯಸೂಚಿ ಹೊಂದಿಲ್ಲ ಪ್ರತಿಪಕ್ಷಗಳು ಕೇಂದ್ರದಲ್ಲಿ ದುರ್ಬಲ ಸರ್ಕಾರವನ್ನು ರಚಿಸಲು ಪ್ರಯತ್ನಿಸುತ್ತಿವೆ ಎಂದು ಹೇಳಿದರು ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ರಾಜಸ್ತಾನದ ದೌಸಾನಲ್ಲಿ ಚುನಾವಣಾ ಪ್ರಚಾರ ಸಭೆಯನ್ನುದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ದೇಶದ ಭದ್ರತೆಗಾಗಿ ಶ್ರಮಿಸಿದ್ದು ಭಯೋತ್ವಾದಕರಿಗೆ ತಕ್ಕ ಪ್ರತ್ಯುತ್ತರಗಳನ್ನು ನೀಡಿದೆ ಎನ್ಡಿಎ ಸರ್ಕಾರ ಎಂದಿಗೂ ರಾಷ್ಲೀಯ ಭದ್ರತೆಯ ವಿಷಯದಲ್ಲಿ ರಾಜಿಯಾಗುವುದಿಲ್ಲ ಎಂದರು ಕಾಂಗ್ರೆಸ್ ಅಧ್ವಕ್ಷ ರಾಹುಲ್ ಗಾಂಧಿ ಅವರು ಮಧ್ಯಪ್ರದೇಶದ ಟಕಂಫರ್ ದಮೋಹ್ ಮತ್ತು ಖಜುರಾಹೊ ಲೋಕಸಭಾ ಕ್ಷೇತ್ರಗಳಲ್ಲಿ ಇಂದು ಚುನಾವಣಾ ಪ್ರಚಾರ ನಡೆಸಿದರು

ರಫೇಲ್ ಖರೀದಿ ಒಪ್ಪಂದ ಕುರಿತು ತನಿಖೆಗೂ ಆದೇಶಿಸಲಾಗುವುದು ಎಂದು ರಾಹುಲ್ ಗಾಂಧಿ ಪ್ರಚಾರ ಭಾಷಣಗಳಲ್ಲಿ ಹೇಳಿದ್ದಾರೆ

ಚಂಡೀಗಢದಲ್ಲಿ ಮುಖ್ಯ ಚುನಾವಣಾಧಿಕಾರಿ ಡಾ

ಕರುಣಾ ರಾಜು ಈ ಕುರಿತು ಮಾಹಿತಿ ನೀಡಿದರು ನಾಮಪತ್ರಗಳ ಪರಿಶೀಲನೆ ಇಂದು ನಡೆದಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಬಿಜೆಪಿ ಅಧ್ಯಕ್ಷ ಅಮಿತ್ ಷಾ ಮಾದರಿ ನೀತಿ ಸಂಹಿತೆ ಉಲ್ಲಂಘಿಸಿದ್ದಾರೆಂಬ ಮನವಿ ಅರ್ಜಿಗಳಿಗೆ ಸಂಬಂಧಿಸಿ ಸುಪ್ರೀಂಕೋರ್ಟ್ ಇಂದು ಚುನಾವಣಾ ಆಯೋಗದಿಂದ ಉತ್ತರ ಕೇಳಿದೆ ಚುನಾವಣಾ ಶ್ರಚಾರದಲ್ಲಿ ದ್ವೇಷದ ಭಾಷಣ ಮಾಡಿರುವುದಲ್ಲದೆ ರಾಜಕೀಯ ಲಾಭಕ್ಕೆ ಸಶಸ್ತಪಡೆಗಳ ಹೆಸರನ್ನು ಇಬ್ಲರು ನಾಯಕರು ಬಳಸಿಕೊಂಡಿದ್ದಾರೆಂದು ಕಾಂಗ್ರೆಸ್ ನಾಯಕಿ ಸುಶ್ಮಿತಾ ದೇವ್ ಆರೋಪಿಸಿ ಅರ್ಜಿ ಸಲ್ಲಿಸಿದ್ದರು ದೂರಿಗೆ ಸಂಬಂಧಿಸಿ ಚುನಾವಣಾ ಆಯೋಗ ಆದೇಶಗಳನ್ನು ಹೊರಡಿಸಲು ಮುಕ್ತವಾಗಿದೆ ಎಂದು ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ನೇತೃತ್ವದ ಮುಂದಿನ ವಿಚಾರಣೆಯನ್ನು ನ್ಯಾಯಪೀಠ ಗುರುವಾರಕ್ಕೆ ಮುಂದೂಡಿದೆ ಅತ್ಲಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಜ್ಞೆಲಿನಲ್ಲಿರುವ ಅಸಾರಾಂ ಬಾಮ ಮತ್ರ ನಾರಾಯಣ್ ಸಾಯಿಗೆ ಗುಜರಾತ್ನ ಸೂರತ್ ಸೆಷನ್ಸ್ ನ್ನಾಯಾಲಯ ಇಂದು ಜೀವಾವಧಿ ಶಿಕ್ಷೆ ಪ್ರಕಟಿಸಿದೆ

ವೆಂಕಯ್ಹ ನಾಯ್ದು ಅಭಿಪ್ರಾಯಪಟ್ಟದ್ದಾರೆ

ರಾಜಾರಾಮ್ ಜ್ಲೆಪುರಿಯಾ ಸ್ನಾರಕ ಉಪನ್ನಾಸ ನೀಡಿದ ಅವರು ಭಾರತ ಜ್ವಾನ ಮತ್ತು ಅನ್ವೇಷಣೆಗಳ ಕೇಂದ್ರ ಬಿಂದು ಎನ್ನುವುದನ್ನು ಮತ್ತೊಮ್ನ ಪ್ರತಿಪಾದಿಸಬೇಕಾದ ಸಮಯ ಬಂದಿದೆ

ಕೌಶಲ ಸಾಕ್ಷರತೆಯನ್ನು ಶ್ವೆಕ್ಷಣಿಕ ಸಂಸ್ಥೆಗಳು ನೀಡಬೇಕಾಗಿದ್ದು ಪೂರ್ಣ ಪ್ರಮಾಣದ ಕೌಶಲ್ತ ಅಭಿವೃದ್ದಿ ಕೇಂದ್ರಗಳನ್ನು ಹೊಂದುವಂತಾಗಬೇಕು ಇದು ಎಲ್ಲ ಖಾಸಗಿ ಸಂಸ್ಟೆಗಳಿಗೆ ಅನ್ವಯಿಸಬೇಕು ಎಂದು ಕರೆ ನೀಡಿದರು ಕೋಲ್ಕತ್ತಾ ಮಾಜಿ ಪೊಲೀಸ್ ಆಯುಕ್ತ ರಾಜೀವ್ ಕುಮಾರ್ ಅವರ ಕಸ್ಪಡಿ ವಿಚಾರಣೆಗೆ ಸಲ್ಲಿಸಲಾಗಿರುವ ಮನವಿಗೆ ಸಮರ್ಥನೆಯಾಗಿ ಸಾಕ್ಷ್ಯವನ್ನು ಒದಗಿಸುವಂತೆ ಸುಪ್ರೀಂಕೋರ್ಟ್ ಸಿಬಿಐಗೆ ಕೇಳಿದೆ ಮುಖ್ಯ ನ್ವಾಯಮೂರ್ತಿ ರಂಜನ್ ಗೊಗೋಯ್ ನೇತೃತ್ವದ ನ್ಯಾಯಪೀಠ ಈ ಕುರಿತಂತೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರಿಗೆ ಸೂಚಿಸಿದೆ ರಾಜೀವ್ ಕುಮಾರ್ ಅವರು ಈ ಮೊದಲು ಶಾರದಾ ಚಿಟ್ಫಂಡ್ ಹಗರಣ ಪ್ರಕರಣ ತನಿಖೆಯನ್ನು ನಡೆಸುತ್ತಿರುವ ಪಶ್ಚಿಮ ಬಂಗಾಳ ವಿಶೇಷ ತನಿಖಾ ತಂಡದ ಮುಖ್ಯಸ್ಥರಾಗಿದ್ದರು

ವಿಚಾರಣೆಯ ವೇಳೆ ನುಣುಚಿಕೊಳ್ಳುವ ಉತ್ತರಗಳನ್ನು ನೀಡಿದ ಆಧಾರದಡಿ ರಾಜೀವ್ ಕುಮಾರ್ ಅವರನ್ನು ಕಸ್ಸಡಿ ವಿಚಾರಣೆಗೆ ನೀಡಬೇಕು ಎಂದು ಕೋರಿ ಸಿಬಿಐ ಅರ್ಜೆ ಸಲ್ಲಿಸಿದೆ

ಧೋನಿ ಅವರೊಂದಿಗೆ ನಡೆಸಿರುವ ಎಲ್ಲ ವಹಿವಾಟುಗಳಿಗೆ ಸಂಬಂಧಿಸಿದಂತೆ ನಾಳೆಯ ಒಳಗೆ ತಿಳಿಸಬೇಕು ಎಂದು ಅಮ್ರಪಾಲಿ ಸಮೂಹಕ್ಕೆ ಸುಪ್ರೀಂಕೋರ್ಟ್ ಸೂಚಿಸಿದೆ

ರಾಷ್ಷೀಯ ಬಿಕ್ಕಟ್ಟು ನಿರ್ವಹಣಾ ಸಮಿತಿಯ ತೀರ್ಮಾನ ಆಧರಿಸಿ ಸಂಬಂಧಿಸಿದ ರಾಜ್ಞಗಳ ವಿಪತ್ತು ನಿರ್ವಹಣಾ ನಿಧಿಗೆ ಹಣವನ್ನು ಬಿಡುಗಡೆ ಮಾಡಲಾಗುವುದು